ಈ ದಿಶೆಯಲ್ಲಿ ಸಂಪನ್ನೂಲ ಕ್ರೋಢೀಕರಣಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ನಾಮಿ ಸ್ಪಪಡಿಸಿದ್ದಾರೆ ಅವರು ಬೆಂಗಳೂರಿನಲ್ಲಿಂದು ಪ್ರೆಸ್ಕ್ಷಬ್ ಆಯೋಜಿಸಿದ್ದ ಮಾಧ್ಯಮ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿ ದುಂದು ವೆಚ್ಚ ಕಡಿಮೆ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ ಆರ್ಥಿಕ ಸೋರಿಕೆ ತಡೆಯಲು ಸ್ತಲ್ಪ ಸಮಯ ಬೇಕು ಇನ್ನೆರಡು ದಿನಗಳಲ್ಲಿ ಬ್ಯಾಂಕ್ ಮುಖ್ಯಸ್ಥರ ಸಭೆ ಕರೆಯಲಾಗುವುದು ಎಂದು ಹೇಳಿದರು ರಾಜ್ಞದಲ್ಲಿ ಆಡಳತವನ್ನು ಸಾಧ್ಯವಾದಷ್ನೂ ಬಿಗಿಗೊಳಸಲಾಗುವುದು ಭೀಮಾ ತೀರದಲ್ಲಿ ನಡೆಯುತ್ತಿರುವ ಫಟನೆಗಳ ಬಗ್ಗೆ ಸೂಕ್ತ ತನಿಖೆಗೆ ಆದೇಶಿಸಲಾಗಿದೆ ಎಂದು ಅವರು ಹೇಳಿದರು ಗ್ರಾಮವಾಸ್ತವ್ನ ಕಾರ್ಯಕ್ರಮವನ್ನು ಮುಂದುವರೆಸಲು ನಿರ್ಧರಿಸಿದ್ದು ಇದರಿಂದ ಜನರ ಸಮಸ್ನೆಗಳಿಗೆ ಸ್ವಂದಿಸಲು ಅನುಕೂಲವಾಗುವುದು ಎಂದು ಮುಖ್ಯಮಂತ್ರಿ ಹೇಳದರು ಕಾವೇರಿ ನದಿ ನೀರು ಪ್ರಾಧಿಕಾರವನ್ನು ಅವ್ಯಜ್ವಾನಿಕವಾಗಿ ರಚಿಸಲಾಗಿದ್ದು ಇದನ್ನು ಸರಿಪಡಿಸುವಂತೆ ಪ್ರಧಾನಮಂತ್ರಿ ಅವರಿಗೆ ಮನವಿ ಮಾಡಿರುವುದಾಗಿ ಅವರು ಹೇಳಿದರು

ಕುಮಾರಸ್ವಾಮಿ ಜುಲೈ ಮೊದಲ ವಾರದಲ್ಲಿ ಬಜೆಟ್ ಮಂಡಿಸಲಾಗುವುದು ಎಂದು ತಿಳಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದೇ ಮೊದಲ ಬಾರಿಗೆ ದೇಶದ ರೈತ ಸಮುದಾಯದೊಂದಿಗೆ ನಾಳೆ ನೇರ ಸಂವಾದ ನಡೆಸಲಿದ್ದಾರೆ ಎಂದು ಕೇಂದ್ರ ಕೃಷಿ ಸಚಿವ ರಾಧಾ ಮೋಹನ್ ಸಿಂಗ್ ತಿಳಿಸಿದ್ದಾರೆ

ರಾಜಕಾರಣ ಸೇರಿದಂತೆ ಹಲವಾರು ಮಹತ್ವದ ಕ್ಷೇತ್ರಗಳಲ್ಲಿ ವಂಶ ಪಾರಂಪರ್ಕ ಧೋರಣೆಗಳು ಉಂಟಾಗುತ್ತಿದ್ದು ಅದರಿಂದ ಜನಸಾಮಾನ್ನರಿಗೆ ಅವಕಾಶದ ಬಾಗಿಲು ಮುಚ್ಚಿದಂತಾಗುತ್ತದೆ ಎಂದು ಸಂಸದ ವರುಣ್ ಗಾಂಧಿ ಆತಂಕ ವ್ಯಕ್ತಪಡಿಸಿದ್ದಾರೆ ಅವರು ಬೆಂಗಳೂರಿನಲ್ಲಿ ನಿನ್ನೆ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಘ ಆಯೋಜಿಸಿದ್ದ ಭಾರತದ ಭವಿಷ್ಯದ ಹಾದಿ ಅವಕಾಶಗಳು ಮತ್ತು ಸವಾಲುಗಳು ವಿಷಯ ಕುರಿತ ಕಾರ್ಯಕ್ರಮದಲ್ಲಿ ಮಾತನಾಡಿ ರಾಜಕೀಯ ವಂಶ ಪಾರಂಪರಿಕ ಧೋರಣೆಗಳನ್ನು ಅನುಸರಿಸುತ್ತಿದೆ ಎಂಬುದು ಎಲ್ಲರಿಗೂ ತಿಳಿದಿದೆ ಪ್ರತಿ ರಾಜ್ಯ ಜಿಲ್ಲೆ ಮತ್ತು ದೇಶದಲ್ಲಿ ಕೆಲ ಕುಟುಂಬಗಳು ತುಂಬಾ ಪ್ರಾಮುಖ್ಯತೆ ಪಡೆದುಕೊಂಡಿವೆ ಇದು ದುರದೃಷ್ಷಕರ ಆದರೆ ಸತ್ಯ ಹೀಗಿರುವಾಗ ಹೆಚ್ಚನ ಜನ ರಾಜಕಾರಣ ಶ್ರವೇತಿಸಲು ಬಾಗಿಲುಗಳನ್ನು ಮುಕ್ತವಾಗಿರಿಸುವುದು ಹೇಗೆ ಎಂದು ಪ್ರಶ್ನಿಸಿದರು ಚಲನಚಿತ್ರರಂಗ ಕ್ರೀಡಾ ಸಮುದಾಯ ರಾಜಕಾರಣ ಉದ್ದಮ ಹೀಗೆ ಬಹುತೇಕ ಎಲ್ಲಾ ಕ್ಷೇತ್ರಗಳಲ್ಲೂ ಜನಸಾಮಾನ್ಕರಿಗೆ ಬಾಗಿಲುಗಳು ಬಂದ್ ಆಗಿವೆ ಎಂದು ಅವರು ವಿಷಾದಿಸಿದರು ಶ್ಲೆಕ್ಷಣಿಕ ರಂಗದಲ್ಲಿ ಸುಧಾರಣೆ ತರುವ ಅಗತ್ತವಿದ್ದು ಪಿಎಚ್ಡಿ ಸಂಶೋಧನೆಯನ್ನು ಉದ್ದಮ ಹಾಗೂ ನಾವಿನ್ನತೆಯೊಂದಿಗೆ ಸಂಪರ್ಕಿಸಬೇಕಾಗಿದೆ ಶಿಕ್ಷಣ ಎಲ್ಲರಿಗೂ ಲಭ್ಯವಾಗುವಂತೆ ನೋಡಿಕೊಳ್ಳಬೇಕಾದ ಅಗತ್ಯವಿದೆ ಎಂದು ಸಂಸದ ವರುಣ್ ಗಾಂಧಿ ಅಭಿಪ್ರಾಯಪಟ್ಟರು

ಸುಮಾರು ಮೂರೂವರೆ ಕೋಟಿ ರೂಪಾಯಿ ಕೊರತೆಯಿದೆ ಇದನ್ನು ಸರಿದೂಗಿಸಲು ಪ್ರಯತ್ನಿಸಲಾಗುವುದು ಎಂದು ಶ್ರೀಕಂಠಸ್ವಾಮಿ ತಿಳಿಸಿದರು